ಎಸ್

ಕೊರೋನಾ ವೈರಾಣು ಸೋಂಕು ಪತ್ತೆ ಮಾಡಲು ಇರುವ ಸೌಲಭ್ಯಗಳನ್ನು ಮತ್ತಷ್ಟು ವಿಸ್ತರಿಸುವುದು ಸೇರಿದಂತೆ ಸೋಂಕು ನಿಯಂತ್ರಣಕ್ಕೆ ಭಾರತ ನಡೆಸಿರುವ ತಯಾರಿ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಗಿದೆ

ವೈರಾಣು ನಿಗ್ರಹಕ್ಕೆ ಕೈಗೊಂಡಿರುವ ಕ್ರಮಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಕೈಗೊಳ್ಳುವಂತೆ ಪ್ರಧಾನಮಂತ್ರಿ

ಇತ್ತೀಚಿಗೆ ಸೌದಿ ಆರೇಬಿಯಾದಿಂದ ಒಂದಿರುಗಿದ್ದ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದುಅವರನ್ನು ಪ್ರಕ್ಶೇಕಿಸಲ್ಲಟ್ಟ ಆಸ್ತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿ ನಿಗಾವಹಿಸಲಾಗಿದೆ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ

ಕೊರೋನಾ ತಡೆಗೆ ಜಿಲ್ಲಾ ಮಟ್ಟದ ವಿಶೇಷ ತಂಡ ರಜನೆ ಮಾಡಲಾಗಿದೆ ಎಂದು ತಿಳಿಸಿದರು

ಪೆಚ್ಚಿನ ಜನ ಸೇರದಂತೆ ಪಾಗೂ ಪೂರ್ವ ನಿರ್ಧರಿತ ವೇಳೆಯಲ್ಲಿ ರೋಗಿಗಳು ಆಗಮಿಸುವಂತೆ ನೋಡಿಕೊಳ್ಳುವಂತೆ ಎಲ್ಲಾ ಡಯಾಲಿಸಿಸ್ ಕೇಂದ್ರಗಳಿಗೆ ಸೂಚನೆ ನೀಡಲಾಗಿದೆ ಕೊರೋನಾ ಸೋಂಕಿನ ಲಕ್ಷಣಗಳು ಅಥವಾ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಆಸ್ವತ್ರಗೆ ರೋಗಿಗಳು ಭೇಟಿ ನೀಡುವಂತೆ ಹೇಳಿಕೆಯಲ್ಲಿ ಸರ್ಕಾರ ಸಲಹೆ ನೀಡಿದೆ

ಪರೀಶ್ ಕುಮಾರ ತಿಳಿಸಿದ್ದಾರೆ

ಆದಿಚುಂಚನಗರಿ ಮಹಾ ಸಂಸ್ಥಾನಕ್ಕೂ ಭಕ್ತರು ದೇವರ ದರ್ಶನಕ್ಕೆ ಆಗಮಿಸಬಾರದು ಎಂದು ಡಾ ನಿರ್ಮಲಾನಂದ ನಾಥ ಸ್ವಾಮೀಜಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಮಹಾರಾಷ್ಟಕ್ಕೆ ಹೋಗುವ ಹಾಗೂ ಬರುವ ಸರ್ಕಾರಿ ಹಾಗೂ ಖಾಸಗಿ ಬಸ್ ಸೇರಿದಂತೆ ಇತರೆ ಎಲ್ಲ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ ತಿಳಿಸಿದ್ದಾರೆ ಹುಬ್ಬಳ್ಳಿ ಬೆಂಗಳೂರು ನಡುವಣದ ಜನಶತಾಬ್ದ ಡೈಲಿ ಎಕ್ಸ್ಪ್ರೆಸ್ ಮೈಸೂರು ಯಲಪಂಕ ನಡುವಣದ ಮಾಲ್ಗಡಿ ಡೈಲಿ ಎಕ್ಸ್ಪ್ರೆಸ್ ಮೈಸೂರು ಬೆಂಗಳೂರು ನಡುವಣದ ರಾಜ್ಯರಾಣಿ ಎಕ್ಸ್ ಪ್ರೆಸ್

ಕಲಬುರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನಾಡಿದ್ದು ನಡೆಯಬೇಕಿದ್ದ ಚಾನುವಾರು ಸಂತೆಯನ್ನು ರದ್ದುಪಡಿಸಲಾಗಿದೆ ಸರ್ಕಾರದ ಆದೇಶದಂತೆ ಜಿಲ್ಲೆಯಲ್ಲಿ ಕೊರೊನಾ ವೈರಸ್ ಸೋಂಕು ಹರಡದಂತೆ ಜಿಲ್ಲಾಡಳಿತವು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ಲು ಸಾರ್ವಜನಿಕರು ಆತಂಕಪಡುವ ಅಗತ್ಯವಿಲ್ಲ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಎಂ ಕೂರ್ಮಾರಾವ್ ತಿಳಿಸಿದ್ದಾರೆ

ಈಗಾಗಲೇ ವಿಶ್ವಬ್ಬಾಂಕ್ ನಬಾರ್ಡ್ ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸಿದ್ದು ಅಭಿವ್ದದ್ದಿ ಕಾರ್ಯಗಳಿಗೆ ಅಗತ್ತವಾದಪ್ಲು ಪಣವನ್ನು ಕೋಢಿಕರಿಸಲಾಗುತ್ತಿದೆ ಅಗತ್ತವಿದ್ದರೆ ಸಾಲ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮೂರ್ಣಗೊಳಿಸುವುದಾಗಿ ಹೇಳಿದರು

ಅಶ್ವತ್ ನಾರಾಯಣ ವಿಧಾನಸಭೆಗೆ ಇಂದು ತಿಳಿಸಿದರು

ಕರಾವಳಿಯಲ್ಲಿ ಒಣ ಪವೆ ಮುಂದುವರಿದಿದೆ

ಬೆಂಗಳೂರು ಪಾಗೂ ಸುತ್ತಮುತ್ತ ಶುಭ್ರ ಆಕಾಶ